ಅರ್ಜಿ ವಿಚಾರಣೆಯಿಂದ ತಾವಾಗಿಯೇ ದೂರ ಉಳಿದ ಮುಖ್ಯ ನ್ಗಾಯಮೂರ್ತಿ ರಂಜನ್ ಗೊಗೋಯ್

ಡಿ

ಡಾ ಶಿವಕುಮಾರ ಸ್ವಾಮೀಜಿ ಅವರ ಗೌರವಾರ್ಥ ನಾಳೆ ಸರ್ಕಾರಿ ರಜೆ ಘೋಷಿಸಲಾಗಿದೆ ಮೂರು ದಿನ ಶೋಕಾಚರಣೆ ಇರುತ್ತದೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ಕ್ರಿಯಾವಿಧಿ ನೆರವೇರಲಿದೆ

ಶ್ರೀಗಳ ಅಂತಿಮ ದರ್ಶನ ಪಡೆಯುಲು ಮಠಕ್ಕೆ ಜನಸಾಗರವೇ ಧಾವಿಸುತ್ತಿದ್ದು ಎಲ್ಲೆಡೆ ದುಃಖ ಮಡುಗಟ್ಟದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಐಸಿಸಿ ಅಧ್ಲಕ್ಷ ರಾಹುಲ್ ಗಾಂದಿ ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ಸಿದ್ದಗಂಗಾ ಮಠದ ಹಿರಿಯ ಶ್ರೀಗಳ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ

ಜಗತ್ತಿನ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಅನಿವಾಸಿ ಭಾರತೀಯರನ್ನು ಉದ್ದೇತಿಸಿ ಮಾತನಾಡಿದ ವಿದೇಶಾಂಗ ವ್ವವಹಾರಗಳ ಖಾತೆ ಸಚಿವೆ ಸುಷ್ನಾ ಸ್ವರಾಜ್ ಅನಿವಾಸಿಗಳು ಭಾರತದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವಂತೆ ಕರೆ ನೀಡಿದರು ಇಂದು ಭಾರತದಲ್ಲಿ ಕೆಲಸ ಮಾಡಲು ಇಭ್ಗಸುವವರಿಗೆ ಸಾಕಷ್ಟು ಅವಕಾಶಗಳಿವೆ ಏಕತೆಯೇ ನಮ್ನ ಶಕ್ತಿಯಾಗಿದೆ ನಿರ್ಮ ಪೂರ್ವಜರು ಈ ದೇಶಕ್ಕೆ ಬಂದು ವ್ಯಾಪಾರ ಗುತ್ತಿಗೆ ಕಾರ್ಮಿಕರು ಉದ್ಲಮಿಗಳಾದರು ಯುವ ಭಾರತೀಯ ಉದ್ದಮಿಗಳಾಗಿ ಪರಿವರ್ತನೆಯಾದರು ಎಂದು ಹೇಳಿದರು ವಿದೇಶದಲ್ಲಿ ನೀವು ಮಾಡುವ ಶ್ರತಿಯೊಂದು ಯಶಸ್ತು ಭಾರತಕ್ಕೆ ಹೆಮ್ನೆ ತರುತ್ತಿದೆ ಭಾರತೀಯರು ಕಾನೂನುರಚನೆಕಾರರಾಗಿ ಬೃಹತ್ ಸಂಸ್ಟೆಗಳ ಮುಖ್ಯಸ್ವರಾಗಿ ಜಗತ್ತನ್ನು ಮುನ್ನಡೆಸುತ್ತಿದ್ದಾರೆ ಎಂದು ಸುಷ್ನಾ ಸ್ವರಾಜ್ ಬಣ್ಣಿಸಿದರು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ರಾಜ್ಯವರ್ಧನ್ ರಾಥೋಡ್ ಅವರು ಅನಿವಾಸಿ ಭಾರತೀಯ ಯುವಕರನ್ನು ಸ್ವಾಗತಿಸಿ ನವಭಾರತ ನಿರ್ಮಾಣಕ್ಕೆ ಅನಿವಾಸಿ ಭಾರತೀಯರ ಬೆಂಬಲವನ್ನು ಸರ್ಕಾರ ಬಯಸುತ್ತದೆ ವಿದೇಶದಲ್ಲಿ ಎಷ್ಷೇ ಕಾಲ ನೆಲೆಸಿದ್ದರೂ ಅವರ ಮನದಲ್ಲಿ ದೇಶ ಉಳಿದಿರುತ್ತದೆ ಕಳೆದ ನಾಲ್ಕೂವರೆ ವರ್ಷದಲ್ಲಿ ಭಾರತದ ವರ್ಚಸ್ಲು ವಿಶ್ವಮಟ್ಟದಲ್ಲಿ ಹೆಚ್ಚಿದೆ ಸಂಸ್ಕತಿ ಮತ್ತು ಭಾಷೆಯ ಸಂರಕ್ಷಣೆ ವಿಷಯದಲ್ಲಿ ಅನಿವಾಸಿ ಭಾರತೀಯರಿಂದ ದೇಶೀಯ ವಾಸಿಗಳು ಕಲಿಯಬೇಕಾದ್ದು ಬಹಳಷ್ಟಿದೆ ಎಂದು ಹೇಳಿದರು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಹನಾಥ್ ಮಾತನಾಡಿ ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಹೆಚ್ಚಾಗುತ್ತಿದ್ದು

ನ್ನೂಜಿಲೆಂಡ್ ಸಂಸತ್ ಸದಸ್ ಕನ್ವಲ್ಜಿತ್ ಸಿಂಗ್ ಭಕ್ಷಿ ನಾರ್ವೆ ಸಂಸದ ಹಿಮಾಂಶು ಗುಲಾಟಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಜನರಲ್ ವಿ

ಸಿಂಗ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು

ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮಾರಿಸಷ್ ಪ್ರಧಾನಿ ಪ್ರವಿಂದ್ ಕುಮಾರ್ ಜುಗ್ನಾತ್ ಸಮಾವೇಶದಲ್ಲಿ ಪಾಲ್ಗೊಳ್ಟಲಿದ್ದು ಬುಧವಾರ ಸಮಾರೋಪ ಸಮಾರಂಭದಲ್ಲಿ ರಾಷ್ಷಸತಿ ರಾಮನಾಥ್ ಕೋವಿಂದ್ ಪ್ರವಾಸಿ ಭಾರತೀಯ ಪ್ರಶಸಿಗಳನ್ನು ವಿತರಿಸಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಣಿಪುರ ಮೇಘಾಲಯ ಮತ್ತು ತ್ರಿಪುರ ರಾಜ್ಯಗಳ ಸಂಸ್ಥಾಪನಾ ದಿನದ ಅಂಗವಾಗಿ ಆ ರಾಜ್ನಗಳ ಜನತೆಗೆ ಶುಭಾಶಯ ಕೋರಿದ್ದಾರೆ ಒಂದೇ ವರ್ಷದಲ್ಲಿ ತ್ರಿಪುರಾದಲ್ಲಿ ಗಣನೀಯ ಪ್ರಗತಿ ಸಾಧಿಸಲಾಗಿದೆ ಎಂದು ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ ದಾಖಲೆಯ ಮಟ್ಟದಲ್ಲಿ ಜನತೆಯ ಆಶೋತ್ತರಗಳಿಗೆ ಸರ್ಕಾರ ಸ್ಪಂದಿಸುತ್ತಿದೆ

ಮಣಿಪುರ ಸ್ವಾಭಾವಿಕ ಸೌಂದರ್ಯ ಮತ್ತು ಶ್ರಮಜೀವಿ ನಾಗರಿಕರಿಂದ ತುಂಬಿದೆ ಅಲ್ಲದೇ ಆ ರಾಜ್ಯ ತಮಗೆ ನೀಡಿದ ಪ್ರೀತಿಯನ್ನು ಎಂದಿಗೂ ಮರೆಯುವುದಿಲ್ಲ ಎಂದಿದ್ದಾರೆ ಮೇಘಾಲಯ ಜನತೆ ದೇಶಕ್ಷೆ ಗಣನೀಯ ಕೊಡುಗೆ ನೀಡಿದ್ದಾರೆ

ಮೇಘಾಲಯದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಮುಖ್ಡಮಂತ್ರಿ ಕೋನ್ರಾಡ್ ಕೆ ಸಂಗ್ನಾ ರಾಜ್ಯ ನಿರ್ಮಾಣವಾದ ದಿನದಿಂದ ಮೇಘಾಲಯ ಸಾಕಷ್ಟು ಪ್ರಗತಿ ಸಾಧಿಸಿದೆ ಸರ್ಕಾರವು ಹಲವಾರು ಯೋಜನೆಗಳನ್ನು ಹೊಂದಿದೆ ಎಂದರು

ನಾಗೇಶ್ವರರಾವ್ ನೇಮಕ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಲಾಗಿದ್ದ ಮನವಿ ಅರ್ಜಿ ವಿಚಾರಣೆಯಿಂದ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ತಾವಾಗೆಯೇ ದೂರ ಉಳಿದಿದ್ದಾರೆ ಹೊಸ ಸಿಬಿಐ ನಿರ್ದೇಶಕರನ್ನು ಆಯ್ತೆ ಮಾಡಲು ಆಯ್ತೆ ಸಮಿತಿ ಸಭೆಯಲ್ಲಿ ತಾವು ಭಾಗಿಯಾಗುವುದಾಗಿ ರಂಜನ್ ಗೊಗೋಯ್ ಹೇಳಿದ್ದಾರೆ ಮುಖ್ಯ ನ್ಹಾಯಮೂರ್ತಿ ಮತ್ತು ನ್ಹಾಯಮೂರ್ತಿ ಸಂಜೀವ್ ಖನ್ನಾ ಅವರನ್ನೊಳಗೊಂಡ ಪೀಠ ಹಂಗಾಮಿ ಸಿಬಿಐ ನಿರ್ದೇಶಕರಾಗಿ ನಾಗೇಶ್ವರರಾವ್ ನೇಮಕ ಪ್ರಶ್ನಿಸಿ ಸರ್ಕಾರೇತರ ಸಂಸ್ವೆ ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಆಲಿಸಿತು ಉನ್ನತ ಮಟ್ಟದ ಆಯ್ನೆ ಸಮಿತಿಯು ಪ್ರಧಾನಮಂತ್ರಿ ಪ್ರತಿಪಕ್ಷದ ನಾಯಕ ಹಾಗೂ ಮುಖ್ಯ ನ್ಯಾಯಮೂರ್ತಿ ಇಲ್ಲವೇ ಅವರು ಸೂಚಿಸಿದ ನ್ನಾಯಮೂರ್ತಿ ಅವರನ್ನು ಒಳಗೊಂಡಿರುತ್ತದೆ

ದೇಶಪಾಂಡೆ ದಿಗ್ಗಮೆ ವ್ಯಕ್ತಪಡಿಸಿದ್ದು ಘಟನಾ ಸ್ವಳಕ್ಕೆ ಧಾವಿಸಿದ್ದಾರೆ ಫಟನೆಯಲ್ಲಿ ಗಾಯಗೊಂಡವರಿಗೆ ಅಗತ್ತ ನೆರವು ನೀಡಲಾಗುವುದು ಎಂದು ಸಚಿವರು ಪ್ರಕಟಿಸಿದ್ದಾರೆ ಜಮ್ನು ಕಾಶ್ವೀರದ ಬಡಗಾಮ್ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳು ನಡೆಸಿದ ಕಾರ್ಯಾಚರಣೆಯಲ್ಲಿ ಇಬ್ಬರು ಭಯೋತ್ಪಾದಕರು ಹತರಾಗಿದ್ದಾರೆ ಇಂದು ಬೆಳಗ್ಗೆ ಭದ್ರತಾ ಪಡೆಗಳು ಪೊಲೀಸರು ನಡೆಸಿದ ಜಂಟ ಶೋಧ ಕಾರ್ಯಾಚರಣೆ ವೇಳೆ ಗುಂಡಿನ ಚಕಮಕಿ ನಡೆದಿದೆ ಮತ್ತೋರ್ವ ಉಗ್ರ ಈ ಪ್ರದೇಶದಲ್ಲಿ ಸಿಲುಕಿದ್ದು ಕಾರ್ಯಾಚರಣೆ ಮುಂದುವರೆದಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇದುವರೆಗೂ ಉಡುಗೊರೆಯಾಗಿ ಬಂದಿರುವ ವಸ್ತುಗಳನ್ನು ರಾಷ್ಷೀಯ ಆಧುನಿಕ ಕಲಾ ಕೇಂದ್ರ ಹರಾಜು ಹಾಕಲಿದೆ ಇದರಿಂದ ಬರುವ ಹಣವನ್ನು ನಮಾಮಿ ಗಂಗೆ ಯೋಜನೆಗೆ ವಿನಿಯೋಗಿಸಲಾಗುವುದು

ಮಮತಾ ಬ್ಯಾನರ್ಜಿ ರಾಹುಲ್ ಗಾಂಧಿ ಮಾಯಾವತಿ ಮತ್ತು ಕೆ ಚಂದ್ರಶೇಖರ್ ರಾವ್ ಅವರನ್ನು ಪ್ರಧಾನಮಂತ್ರಿ ಹುದ್ದೆಯ ಆಕಾಂಕ್ಷಿಗಳಾಗಿ ಪ್ರತಿಪಕ್ಷಗಳು ಕಣಕ್ಕಿಳಿಸಿವೆ ಕೋಲ್ತತ್ತಾದಲ್ಲಿ ನಡೆದ ಪ್ರತಿಪಕ್ಷಗಳ ಸಭೆ ನರೇಂದ್ರ ಮೋದಿ ವಿರುದ್ದದ ಸಭೆಯಾಗಿದ್ದರೂ ಅಂತಿಮವಾಗಿ ರಾಹುಲ್ ಗಾಂಧಿ ವಿರುದ್ದದ ಸಭೆಯಾಗಿ ಬದಲಾಯಿತು ಎಂದು ಅವರು ಲೇವಡಿ ಮಾಡಿದ್ದಾರೆ

ಈ ಮನವಿ ರಾಜಕೀಯ ಹಿತಾಸಕ್ತಿಯಿಂದ ಕೂಡಿದೆ ಎಂಬ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಜಿ ರಾಜಗೋಪಾಲನ್ ಅವರ ವಾದವನ್ನು ತಿರಸ್ಕರಿಸಿ ನ್ನಾಯಾಧೀಶರಾದ ಎಸ್ ಮಣಿಕುಮಾರ್ ಮತ್ತು ಸುಬ್ರಮೋನಿಯಂ ಅವರ ವಿಭಾಗೀಯ ಪೀಠ ನೋಟಸ್ ನೀಡಿದೆ ಡಿಎಂಕೆ ಸಂಸತ್ನಲ್ಲಿ ವಿಧೇಯಕಕ್ಕೆ ವಿರೋಧ ವ್ಯಕ್ತಪಡಿಸುವ ಅವಕಾಶ ಕಳೆದುಕೊಂಡಿದ್ದರಿಂದ ಮತ್ತೊಂದು ಸಾವಿಂಧಾನಿಕ ವೇದಿಕೆಯಾದ ಹೈಕೋರ್ಟ್ ಕದ ತಟ್ಷದೆ ಎಂದು ವಾದ ಮಂಡಿಸಿದರು ಡಿಎಂಕೆ ಮನವಿ ಮೀಸಲಾತಿ ವಿಧೇಯಕ ಕಾಯ್ದೆ ತಿದ್ದುಪಡಿ ಪ್ರಕ್ರಿಯೆಗೆ ತಡೆ ನೀಡಿ ಬಾಕಿ ಇರುವ ಮನವಿಯನ್ನು ತಿರಸ್ತರಿಸಬೇಕೆಂದು ಕೇಳಿದೆ

ಉಕ್ಕು ಸಚಿವಾಲಯದ ಪ್ರಕಟಣೆ ಈ ಬಗ್ಗೆ ವಿವರ ನೀಡಿದ್ದು ಉಕ್ಕು ಕೈಗಾರಿಕೆಯ ಎಲ್ಲಾ ಪಾಲುದಾರರು ಭವಿಷ್ಲದ ಹಾದಿಗೆ ಸಹಕಾರಿಯಾಗುವ ನಿಟ್ಟನಲ್ಲಿ ಚಿಂತನೆ ನಡೆಸಲಿದ್ದಾರೆ ಎಂದಿದೆ

ಆಸ್ಲೇಲಿಯಾ ಓಪನ್ ಟೆನಿಸ್ ಟೂರ್ನಿಯ ಮಹಿಳೆಯರ ಸಿಂಗಲ್ಡ್ನಿಂದ ಸಿಮೋನಾ ಹ್ಯಾಲೆಪ್ ಹೊರ ಬಿದ್ದಿದ್ದಾರೆ